ಕರ್ನಾಟಕ ಆಂಧಪ್ರದೇಶ ತಮಿಳುನಾಡು ಪಶ್ಚಿಮ ಬಂಗಾಳ ಮಹಾರಾಷ್ಷ ಪಂಜಾಬ್ ಬಿಹಾರ ಗುಜರಾತ್ ತೆಲಂಗಾಣ ಮತ್ತು ಉತ್ತರ ಪ್ರದೇಶ ಮುಖ್ಲಮಂತ್ರಿಗಳು ಮತ್ತು ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು ಸಂಘಟಿತ ಕಾರ್ಯದಲ್ಲಿ ಪ್ರತಿಯೊಬ್ಲರೂ ಹೆಚ್ಚಿನ ಮಟ್ಟದ ಸಹಕಾರವನ್ನು ತೋರಿಸಿದ್ದಾರೆ

ಕೊರೊನಾ ಪರೀಕ್ಷೆ ಹೆಚ್ಚಿಸಿ ಮರಣ ಪ್ರಮಾಣ ತಗ್ಗಿಸಲಾಗಿದೆ

ಇದು ರೋಗವನ್ನು ಆರಂಭದಲ್ಲೇ ಗುರುತಿಸಲು ಮತ್ತು ನಿಯಂತ್ರಿಸಲು ನೆರವಾಗಿದೆ ವಿಶ್ವದಲ್ಲೇ ನಮ್ನ ದೇತದ ಸರಾಸರಿ ಮರಣ ಪ್ರಮಾಣ ಅತ್ಯಂತ ಕಡಿಮೆ ಇದೆ ಮತ್ತು ನಿರಂತರವಾಗಿ ಇಳಿಕೆಯಾಗುತ್ತಿದೆ ಸಕ್ರಿಯ ಶ್ರಕರಣಗಳ ಶೇಕಡಾವಾರು ದರ ಇಳಿಕೆಯಾಗುತ್ತಿದೆ ಆದರೆ ಚೇತರಿಕೆ ಪ್ರಮಾಣ ಹೆಚ್ಚುತ್ತಿದೆ ಎಂದು ಅವರು ಹೇಳಿದರು ಈ ಕ್ರಮಗಳು ಜನರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿವೆ

ಕೊರೊನಾ ವಿರುದ್ದದ ಸಮರದಲ್ಲಿ ಕಂಟೈನ್ಮೆಂಟ್ ಸಂಪರ್ಕ ಪತ್ತೆ ಮತ್ತು ಕಣ್ಗಾವಲು ಅತ್ಯಂತ ಪರಿಣಾಮಕಾರಿ ಅಸ್ತಳಾಗಿವೆ ಜನರು ಜಾಗೃತರಾಗಿದ್ದಾರೆ ಮತ್ತು ಈ ಪ್ರಯತ್ನಗಳಿಗೆ ಸಹಕಾರ ನೀಡುತ್ತಿದ್ದಾರೆ ಇದರ ಪರಿಣಾಮವಾಗಿ ಹೋಂ ಕ್ಲಾರಂಟ್ನೆನ್ ಅನ್ನು ಪರಿಣಾಮಕಾರಿಯಾಗಿ ಬಳಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂದರು

ಸುಧಾಕರ್ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಕೋವಿಡ್ ನಿರ್ವಹಣೆಯ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ

ವೆಂಕಯ್ಯನಾಯ್ದು ಅವರಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಶುಭ ಹಾರೈಸಿದ್ದಾರೆ ಇಂದು ಉಪ ರಾಷ್ವಪತಿಗಳ ಮೂರು ವರ್ಷಗಳ ಅಧಿಕಾರಾವಧಿಯ ಘಟನೆಗಳನ್ನು ಒಳಗೊಂಡ ಕನೆಕ್ಟಿಂಗ್ ಕಮ್ಯೂನಿಕೇಟಿಂಗ್ ಚೇಂಜಿಂಗ್ ಶೀರ್ಷಿಕೆಯ ಕೃತಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯ ಉಪರಾಷ್ಷಪತಿ ನಿವಾಸದಲ್ಲಿ ಬಿಡುಗಡೆ ಮಾಡಿದರು ಈ ಕೃತಿಯ ವಿದ್ಯುನ್ನಾನ ಆವೃತ್ತಿಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಚಾಲನೆ ನೀಡಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯ ನಾಯ್ಹು

ಕೊಡಗು ಜಲ್ಲೆಯ ತಲಕಾವೇರಿಯಲ್ಲಿನ ಗಜಗಿರಿ ಬೆಟ್ಟದಲ್ಲಿ ಭೂಕುಸಿತ ಸಂದರ್ಭದಲ್ಲಿ ಮಣ್ಣುಪಾಲಾಗಿದ್ದ ತಲಕಾವೇರಿ ಕ್ಷೇತ್ರದ ಪ್ರಧಾನ ಅರ್ಚಕ ನಾರಾಯಣಆಚಾರ್ ಮೃತತದೇಹ ಇಂದು ಮಧ್ಯಾಪ್ನ ಪತ್ತೆಯಾಗಿದೆ

ಮತ್ತೆ ಮೂವರ ಮೃತ ದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಸಾಕು ಪ್ರಾಣಿಗಳ ಕಳೇಬರವೂ ಶೋಧಕಾರ್ಯ ಸಂದರ್ಭ ದೊರಕಿದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕು ನೆಮ್ಮೂರು ಬಳಿ ರಸ್ತೆಗೆ ಮಣ್ಣು ಕುಸಿದು ಬಿದ್ದಿರುವುದರಿಂದ ಕಿರು ಸೇತುವೆ ಕೊಚ್ಚಿ ಹೋಗಿದ್ದರಿಂದ ಶೃಂಗೇರಿ ಮಂಗಳೂರು ಕುದುರೆಮುಖ ರಸ್ತೆಗಳ ಸಂಚಾರ ಸ್ವಗಿತಗೊಂಡಿದೆ ಕಳೆದೆರಡು ದಿನಗಳಿಂದ ಉತ್ತರಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭಾರೀ ಮಳೆಯಾಗಿದ್ದು ಇಂದು ಕಡಿಮೆಯಾಗಿದೆ ಇದರಿಂದ ನಿಧಾನವಾಗಿ ಜನಜೀವನ ಸಹಜ ಸ್ಹಿತಿಗೆ ಮರಳುತ್ತಿದೆ ಭಾರತದಲ್ಲಿ ಕೊರೊನಾ ಸೋಂಕು ಪರಡುವಿಕೆ ನಿಯಂತ್ರಣದಲ್ಲಿದ್ದು ದೇಶದಲ್ಲಿ ಕೊರೊನಾ ಸೋಂಕಿನಿಂದ ಚೇತರಿಕೆಯ ಪ್ರಮಾಣ ಹೆಚ್ಚಾಗುತ್ತಿದೆ

ಇಂದು ಸರ್ಕಾರದ ಸಚಿವರೊಂದಿಗೆ ನಡೆಸಿದ ವಿಡಿಯೋ ಕಾನ್ಪರೆನ್ಸ್ ನಲ್ಲಿ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಈ ವಿಷಯವನ್ನು ಘೋಷಿಸಿದ್ದಾರೆ ತಮ್ಮ ಪುತ್ರಿಯರು ಕೂಡ ಈ ಔಷಧಿಯ ಪ್ರಯೋಗಕ್ಕೆ ಒಳಗಾಗಿದ್ದಾರೆ ಕೊರೊನಾ ಸೋಂಕು ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗುತ್ತಿದ್ದು ವಿಜ್ವಾನಿಗಳು ವೈದ್ಯಕೀಯ ತಜ್ವರು ಔಷಧವನ್ನು ಕಂಡುಹಿಡಿಯಲು ನಿರಂತರ ಪ್ರಯತ್ನಿಸುತ್ತಿದ್ದಾರೆ

ವೆಬ್ನಾರ್ವೊಂದರಲ್ಲಿ ಮಾತನಾಡಿದ ಪ್ರಲ್ವಾದ್ ಜೋಶಿ ಹೂಡಿಕೆದಾರರು ಪರಿಶೋಧಕರು ಮತ್ತು ಗಣಿಗಾರರು ಭಾರತೀಯ ಗಣಿಗಾರಿಕೆ ವಲಯವು ನೀಡುವ ದೊಡ್ಡ ಅವಕಾಶಗಳನ್ನು ಬಳಸಿಕೊಳ್ಳಲು ಮುಂದೆ ಬರಬೇಕು ಎಂದು ಮನವಿ ಮಾಡಿದರು ಅಕ್ರಮ ಗಣಿಗಾರಿಕೆ ಪರಿಸರ ಪರವಾನಿಗೆ ಮತ್ತು ಅರಣ್ಯ ಪರವಾನಿಗೆ ಮುಂತಾದ ಇತರ ವಿಷಯಗಳ ಬಗ್ಗೆಯೂ ಚರ್ಚಿಸಲಾಗುವುದು ಕಾನೂನಿನ ಪ್ರಕಾರ ಸೂಕ್ತ ಕ್ರಮಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು

ಗಣಿಗಾರಿಕೆ ವಲಯವು ಸಂಪತ್ತು ಮತ್ತು ಉದ್ಯೋಗವನ್ನು ಸೃಷ್ಟಿಸುತ್ತದೆ ರಾಷ್ಟವನ್ನು ಆಂತರಿಕವಾಗಿ ಬಲಪಡಿಸುತ್ತಿದೆ

ಸ್ಪರ್ಧೆಯು ಪಾರದರ್ಶಕತೆ ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಪರಿಚಯಿಸುವ ಮೂಲಕ ಉತ್ವಾದನೆಯನ್ನು ಹೆಚ್ಚಿಸುತ್ತದೆ ಎಂದು ಜೋಶಿ ಹೇಳಿದರು